ಭಾರತ ಅಮೆರಿಕ ಸಹಕಾರ ಮತ್ತು ಉಭಯ ರಾಷ್ಷಗಳ ಭವಿಷ್ಣದ ಸಂಬಂಧ ಕುರಿತು ಸಮಾವೇಶದಲ್ಲಿ ಚರ್ಚೆ ನಡೆಯಲಿದೆ

ಉದ್ದಮ ಮತ್ತು ಸಾಮಾಜಿಕ ರಂಗದ ಉನ್ನತ ನಾಯಕರು ರಾಷ್ವೀಯ ಮಟ್ಟದ ನಾಯಕರು ಸಮಾವೇತದಲ್ಲಿ ಪಾಲ್ಗೊಂಡಿದ್ದಾರೆ ವಿದೇಶಾಂಗ ವ್ಲವಹಾರಗಳ ಸಚಿವ ಎಸ್ ಜೈಶಂಕರ್ ಅಮೆರಿಕ ವಿದೇಶಾಂಗ ಸಚಿವ ಮ್ಯೆಕ್ ಮೋಂಪಿಯೊ ವರ್ಜೀನಿಯಾ ಸೆನೆಟರ್ ಮಾರ್ಕ್ ವಾರ್ನರ್ ವಿಶ್ವಸಂಸ್ಥೆಯ ಅಮೆರಿಕ ಮಾಜಿ ಕಾರ್ಯದರ್ಶಿ ನಿಕಿ ಹ್ಲಾಲೆ ಸೇರಿದಂತೆ ಹಲವು ಗಣ್ಣರು ಪಾರ್ಗೊಳ್ಳಲಿದ್ದಾರೆ

ಆದಾಗ್ಡ್ಡೂ ಮರಣ ಪ್ರಮಾಣದಲ್ಲಿ ಸತತವಾಗಿ ಇಳಿಕೆಯಾಗುತ್ತಿದ್ದು

ಕಳೆದ ಕೆಲವು ತಿಂಗಳಿಂದೀಜೆಗೆ ಭಾರತೀಯ ವಾಯುಪಡೆ ತನ್ನ ಕಾರ್ಯಾಚರಣೆ ಸಾಮರ್ಥ್ಯಗಳನ್ನು ಹೆಚ್ಚಿನ ರೀತಿಯಲ್ಲಿ ಉತ್ತೇಜಿಸಿರುವುದಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರಶಂಸಿಸಿದ್ದಾರೆ ಬಾಲಕೋಟ್ನಲ್ಲಿ ನಡೆಸಿದ ಏರ್ ಸ್ಟೈಕ್ನಿಂದ ಭಾರತೀಯ ವಾಯುಪಡೆ ತನ್ನ ವೃತ್ತಿಪರತೆಯನ್ನು ಅದ್ದುತ ರೀತಿಯಲ್ಲಿ ಪ್ರದರ್ತಿಸಿದೆ ಮತ್ತು ಇತ್ತೀಚೆಗೆ ಪೂರ್ವ ಲಡಾಖ್ನಲ್ಲಿ ಎದುರಾದ ಪರಿಸ್ಟಿತಿಯನ್ನು ಎದುರಿಸಲು ಕ್ಷಿಪ್ರ ಗತಿಯಲ್ಲಿ ಯೋಧರ ನಿಯೋಜನೆ ಮಾಡುವ ಮೂಲಕ ವಿರೋಧಿಗಳಿಗೆ ಬಲವಾದ ಸಂದೇಶವನ್ನು ರವಾನಿಸಲಾಗಿದೆ ಎಂದು ಅವರು ಹೇಳಿದರು ನವದೆಹಲಿಯಲ್ಲಿಂದು ಏರ್ಪಡಿಸಿದ್ದ ಮೂರು ದಿನಗಳ ವಾಯುಪಡೆಯ ಕಮಾಂಡರ್ಗಳ ಸಮಾವೇಶವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ವಾಸ್ತವ ನಿಯಂತ್ರಣ ರೇಖೆಯಲ್ಲಿ ನಿಯೋಜಿಸಿರುವ ಸೇನಾಪಡೆಗಳನ್ನು ವಾಪಸ್ ಕರೆಸಿಕೊಳ್ಳುತ್ತಿರುವ ಪ್ರಯತ್ನಗಳ ಬಗ್ಗೆ ಪ್ರಸ್ತಾಪಿಸಿದ ಅವರು ಮುಂದೆ ಎದುರಾಗಬಹುದಾದ ಯಾವುದೇ ಪರಿಸ್ಹಿತಿಯನ್ನು ಎದುರಿಸಲು ಭಾರತೀಯ ವಾಯುಪಡೆ ಸರ್ವಸನ್ನದ್ದವಾಗಿರಬೇಕೆಂದು ಅವರು ಕರೆ ನೀಡಿದರು

ರಕ್ಷಣಾ ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಗಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಸಚಿವರು ಒತ್ತಿ ಹೇಳಿದರು

ಈ ಸಂದರ್ಭದಲ್ಲಿ ಮಾತನಾಡಿದ ವಾಯುಸೇನೆಯ ಮುಖ್ಯಸ್ವ ಏರ್ಚೀಫ್ ಮಾರ್ಷಲ್ ಆರ್

ಬದೌರಿಯಾ ಅಲ್ಲಕಾಲೀನ ಹಾಗೂ ವ್ಯೂಹಾತ್ಕಕ ಬೆದರಿಕೆಗಳನ್ನು ಸಮರ್ಥವಾಗಿ ಎದುರಿಸಲು ವಾಯುಪಡೆ ಸರ್ವಸನ್ನದ್ದವಾಗಿದೆ ಎಂದು ಹೇಳಿದರು ಅಸ್ಲಾಂನ ಹಲವು ಭಾಗಗಳಲ್ಲಿ ಭಾರೀ ಮಳೆ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಪ್ರವಾಹ ಪರಿಸ್ವಿತಿ ಗಂಭೀರವಾಗಿದೆ

ಬಾರ್ಪೇಟಾ ದುಬ್ರಿ ಗೋಲ್ಪಾರ ದಕ್ಷಿಣ ಸಲ್ಕಾರ ಮಂಕಾಚರ್ಗಳು ಅತಿ ಹೆಚ್ಚು ತೊಂದರೆಗೊಳಗಾಗಿರುವ ಜಿಲ್ಲೆಗಳಾಗಿವೆ ಹಲವಾರು ಪ್ರದೇಶಗಳಲ್ಲಿ ನೀರಿನ ಪ್ರವಾಹ ಮನೆಗಳ ಮೇಲ್ಗಾವಣಿವರೆಗೂ ತಲುಪಿದೆ ಪ್ರವಾಹದಿಂದಾಗಿ ಅತಿ ಹೆಚ್ಚು ಪ್ರದೇಶಗಳಲ್ಲಿ ಬೆಳೆದು ನಿಂತಿದ್ದ ಬೆಳೆಗಳು ಮುಳುಗಿವೆ ಪ್ರವಾಹ ಪೀಡಿತ ಚಿರಾಂಗ್ ಬೋನ್ಗಾಯ್ಗೋನ್ ಮತ್ತು ಗೋಲ್ಪಾರ ಜಿಲ್ಲೆಗಳಿಗೆ ಮುಖ್ಚಮಂತ್ರಿ ಸರ್ಬಾನಂದ ಸೋನೊವಾಲ್ ನಿನ್ನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸಂತ್ರಸ್ತ ಜನರನ್ನು ಭೇಟಿಯಾಗಿ ನೆರವಿನ ಭರವಸೆ ನೀಡಿದರು

ಕೇಂದ್ರ ಕಲ್ಲಿದ್ದಲು ಸಚಿವಾಲಯ ನವದೆಹಲಿಯಲ್ಲಿ ಆಯೋಜಿಸಿರುವ ವ್ಯಕ್ಸೋಪಣ್ ಅಭಿಯಾನವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಷಾ ನಾಳೆ ಉದ್ಘಾಟನೆ ಮಾಡಲಿದ್ದಾರೆ ಈ ಸಂದರ್ಭದಲ್ಲಿ ಕೇಂದ್ರ ಕಲ್ಲಿದ್ದಲು ಗಣಿ ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಉಪಸ್ಥಿತರಿರುತ್ತಾರೆ ಕೇಂದ್ರ ಕಲ್ಲಿದ್ದಲು ಸಚಿವಾಲಯ ಕಲ್ಲಿದ್ದಲು ಹಾಗೂ ಕಂದು ಕಲ್ಲಿದ್ದಲು ಸಾರ್ವಜನಿಕ ವಲಯದ ಉದ್ದಿಮೆಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ

ನಂತರ ಅದರ ಕನ್ನಡ ಅನುವಾದ ಮೂಡಿಬರಲಿದೆ ಈ ಕಾರ್ಯಕ್ರಮಕ್ಕೆ ದೇಶದ ಜನತೆಯೂ ಸಹ ತಮ್ನ ಅನಿಸಿಕೆಗಳನ್ನು ಕಳಿಸಲು ಅವಕಾಶವಿದೆ

ಈ ವರ್ಷದ ಭಾರತ ಪ್ರಿಮಿಯರ್ ಲೀಗ್ ಐಪಿಎಲ್ ಪಂದ್ದಗಳನ್ನು ಕೊಲ್ಲಿ ರಾಷ್ಟಗಳಲ್ಲಿ ನಡೆಸಲು ಸರ್ಕಾರದ ಅನುಮತಿ ಪಡೆಯಲು ಭಾರತೀಯ ಕ್ರಿಕೆಟ್ ಮಂಡಳಿ ಬಿಸಿಸಿಐ ಮುಂದಾಗಿದೆ

ಭಾರತದಲ್ಲಿ ಕೊರೊನಾ ಸೋಂಕಿನ ಪ್ರಕರಣ ಹೆಚ್ಚಾಗುತ್ತಿರುವುದರಿಂದ ಐಪಿಎಲ್ ಕ್ರಿಕೆಟ್ ಪಂದ್ಲಗಳಿಗೆ ಆತಿಥ್ಲ ವಹಿಸಲು ಯುಎಇ ಹಾಗೂ ಶ್ರೀಲಂಕಾ ದೇಶಗಳು ಆಸಕ್ತಿ ತೋರಿವೆ